ಹರ್ಷವರ್ಧನ್ ತಿಳಿಸಿದ್ದಾರೆ

ಶೀಘ್ರದಲ್ಲೇ ಬಿಡುಗಡೆಯಾಗಲಿವೆ ಎಂದು ಸಚಿವರು ತಿಳಿಸಿದರು

ಹರ್ಷವರ್ಧನ್ ಮಾಹಿತಿ ನೀಡಿದರು

ಇದನ್ನು ಭಾರತದಲ್ಲಿ ಮಾತ್ರ ಕಾಣಲು ಸಾಧ್ಣ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಹೇಳಿದ್ದಾರೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿದ್ದು ಈ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ವ್ಯವಿಧ್ದತೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ

ಗಣರಾಜ್ಲೋತ್ತವ ದಿನಾಚರಣೆ ರಾಷ್ಷೀಯ ಉತ್ತವವಾಗಿದ್ದು ಈ ಸಂದರ್ಭದಲ್ಲಿ ನಮ್ಮ ಮಿಲಿಟರಿ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ದಿನವಾಗಿದೆ ಎಂದರು ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಗ್ರಹಿಸುವಲ್ಲಿ ದೆಹಲಿ ಹೊಲೀಸರ ಪಾತ್ರ ಶ್ಲಾಘನೀಯ ಎಂದು ರಕ್ಷಣಾ ಸಚಿವರು ತಿಳಿಸಿದರು

ಮಹಾರಾಜ ಸುಹೇಲ್ದೇವ್ ಅವರ ಜನ್ನದಿನಗ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ

ಸ್ನಾರಕದಲ್ಲಿ ಮಹಾರಾಜ ಸುಹೇಲ್ದೇವ್ ಅವರ ಪ್ರತಿಮೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವಂತಹ ವಸತಿ ಗೃಹ ಉಪಹಾರ ಕೇಂದ್ರ ಮತ್ತು ಮಕ್ಕಳ ಉದ್ಲಾನ ನಿರ್ಮಿಸಲಾಗುವುದು ದೇಶ ಸೇವೆಗಾಗಿ ತಮ್ನನ್ನು ಸಮರ್ಪಿಸಿಕೊಂಡ ಸುಹೇಲ್ದೇವ್ ಅವರು ಎಲ್ಲರಿಗೂ ಸ್ಪೂರ್ತಿಯಾಗಿದ್ದಾರೆ ಈ ಸ್ಥಾರಕದೊಂದಿಗೆ ಅವರಿಗೆ ದೇಶ ನಿಜವಾದ ಗೌರವ ಸಲ್ಲಿಸುತ್ತಿದೆ ಮುಂದಿನ ದಿನಗಳಲ್ಲಿ ಈ ಸ್ಥಳ ಪ್ರಮುಖ ಪ್ರವಾಸಿ ಕೇಂದ್ರವಾಗಲಿದೆ ರಾಷ್ಷೀಯ ಹೆದ್ದಾರಿಗಳ ಟೋಲ್ ಫ್ಲಾಜಾಗಳಲ್ಲಿ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಫಾಸ್ಟ್ಟ್ಲಾಗ್ ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಒಂದು ವೇಳೆ ಫಾಸ್ಗ್ರೆಟ್ಲಾಗ್ ಇಲ್ಲದ ಸಂದರ್ಭದಲ್ಲಿ ಅಂತಹ ವಾಹನಗಳ ಮಾಲೀಕರು ಚಾಲಕರು ನಿಗದಿಪಡಿಸಲಾಗಿರುವ ಶುಲ್ಲದ ಎರಡರಷ್ಟು ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೇಳಿದೆ ಶುಲ್ತ ಸಂಗ್ರಹದ ವ್ಯಾಪ್ತಿಗೆ ಬರುವ ಎಲ್ಲ ಹೆದ್ದಾರಿ ರಸ್ತೆಗಳನ್ನು ಫಾಸ್ಟೆಟ್ಟಾಗ್ ಮಾರ್ಗ ಎಂದು ಪರಿಗಣಿಸಲಾಗುತ್ತದೆ

ಫಾಸ್ಟ್ಟ್ಯಾಗ್ ಬಳಕೆ ಕಡ್ಡಾಯವಾಗುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವಾಲಯ ರಾಜ್ಜಗಳ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಿದೆ

ಇಂಧನ ಉಳಿತಾಯ ಹಾಗೂ ವಾಯು ಮಾಲಿನ್ಲ ಶ್ರಮಾಣ ಕಡಿಮೆಯಾಗಲೂ ನೆರವಾಗಲಿದೆ ಈ ವರ್ಷದ ಜನವರಿಯಿಂದ ಅನ್ವಯವಾಗುವಂತೆ ಎಂ ಮತ್ತು ಎನ್ ವಿಭಾಗದ ಮೋಟಾರು ವಾಹನಗಳು ಫಾಸ್ಟ್ ಟ್ಲಾಗ್ ಬಳಸುವುದನ್ನು ಸಚಿವಾಲಯ ಕಡ್ಡಾಯಗೊಳಿಸಿತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಇಂದು ಹೊಸ ಜಿಯೊ ಸ್ವೇಶಿಯಲ್ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಪ್ರಧಾನಮಂತ್ರಿ ಅವರ ಆತ್ಪನಿರ್ಭರ್ ಭಾರತ್ ಮುನ್ನೋಟ ಸಾಧಿಸಲು ಹಾಗೂ ದೇತ ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆ ಸಾಧಿಸಲು ನೆರವಾಗಲಿವೆ ಎಂದು ಹೇಳಿದ್ದಾರೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಈ ಮಾರ್ಗಸೂಚಿಗಳಿಂದ ನವೋದ್ಯಮಗಳ ಸ್ಥಾಪನೆ ಹಾಗೂ ಭಾರತೀಯ ಸಂಶೋಧಕರಿಗೆ ಸ್ವಯಂ ಪ್ರಮಾಣೀಕರಣ ಅತ್ನುತ್ತಮ ತೀರ್ಮ ಹಾಗೂ ತಮ್ನದೇ ಆದ ಬದ್ದತೆಯನ್ನು ಪ್ರದರ್ಶಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಸಣ್ಣ ಪ್ರಮಾಣದ ಉದ್ದಮಿಗಳ ಸಬಲೀಕರಣ ಹಾಗೂ ಸುಗಮ ಜೀವನೋಪಾಯಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡಲು ನೀತಿ ನೆರವಾಗಲಿದೆ ಎಂದು ತಿಳಿಸಿದರು ನದಿಗಳ ಜೋಡಣೆ ಕೈಗಾರಿಕಾ ಕಾರಿಡಾರ್ಗಳಂತಹ ರಾಷ್ಷೀಯ ಮೂಲ ಸೌಕರ್ಯ ಯೋಜನೆಗಳನ್ನು ನಿಖರವಾಗಿ ತಯಾರಿಸುವಲ್ಲಿ ಜೀಯೋ ಸ್ವೇತಿಯಲ್ ಡೆಟಾ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಡಾ

ಜಿತೇಂದ್ರ ಸಿಂಗ್ ಇದೊಂದು ಐತಿಹಾಸಿಕ ನಿರ್ಧಾರವಾಗಿದ್ದು ಜಿಯೋ ಸ್ವೇತಿಯಲ್ ವಲಯದ ಮೇಲಿನ ನಿಯಂತ್ರಣ ತೆರವಾಗಲಿದೆ ಎಂದರು ಖಾಸಗಿ ವಲಯಕ್ಕೆ ಬಾಹ್ನಾಕಾಶ ವಲಯವನ್ನು ಪ್ರವೇಶಿಸಲು ಅವಕಾಶ ಕಲ್ಪಿಸಲು ಹಿಂದಿನ ನಿರ್ಧಾರ ಸಹಕಾರಿಯಾಗಲಿದೆ ಎಂದರು ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯೋ ಸ್ವೇಶಿಯಲ್ ಡಾಟಾ ಸ್ವಾಧೀನ ಮತ್ತು ಉತ್ಪಾದನೆಗೆ ಸಂಬಂಧಿಸಿದ ನೀತಿಗಳನ್ನು ಸಡಿಲಗೊಳಿಸುವ ನಿರ್ಧಾರ ಇದಾಗಿದೆ ಎಂದು ಮೆಚ್ಲುಗೆ ವ್ಯಕ್ತಪಡಿಸಿದ್ದಾರೆ ವಾಣಿಜ್ಞ ಸೆಣಬು ಬಿತ್ತನೆ ಬೀಜ ವಿತರಣೆ ಯೋಜನೆಗೆ ಕೇಂದ್ರ ಜವಳಿ ಸಚಿವೆ ಸ್ತತಿ ಇರಾನಿ ಇಂದು ಚಾಲನೆ ನೀಡಿದ್ದಾರೆ

ಕಳೆದ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಕಲೆ ಸಂಸ್ಕೃತಿ ಮತ್ತು ಕೃಷಿ ಅವಿಷ್ಕಾರ ಕುರಿತು ಪ್ರಸ್ತಾಪಿಸಿದ್ದರು ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಗೌ ಓಪನ್ ಫೋರಮ್ ಮೂಲಕ ತಮ್ನ ಆಲೋಚನೆಗಳನ್ನು ಹಂಚಿಕೊಳ್ಳಬಹುದಾಗಿದೆ

ಮುಂದಿನ ಲಸಿಕಾ ಆಂದೋಲನದಲ್ಲಿ ಹಿರಿಯ ನಾಗರಿಕರಿಗೆ ಆದ್ದತೆ ಮೇಲೆ ಲಿಸಿಕೆ ನೀಡಲು ಅಲ್ಲಿನ ಸರ್ಕಾರ ತೀರ್ಮಾನಿಸಿದೆ